ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಗುತ್ತಿಗೆ ಆಧಾರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಉಪನ್ಯಾಸಕರಿಗೆ ಸೇವಾ ನಿವೃತ್ತಿಯ ನಂತರ ಪಿಂಚಣಿ ನೀಡಲು ಸಚಿವ ಸಂಪುಟ ಸಭೆ ಒಪ್ಪಿಗೆ ರ್ಷಿ ರಾಜ್ಯ ಸರ್ಕಾರಿ ರಜೆಗಳ ಪರಿಷ್ಕರಣೆ ಪ್ರತಿ ಎರಡನೇ ಮತ್ತು ನಾಲ್ಕನೇ ಶನಿವಾರ ರಜೆ ನೀಡಲು ಸಚಿವ ಸಂಪುಟ ಸಭೆ ಅನುಮೋದನೆ ಿ ನೀತಿ ಆಯೋಗ ಪುನಾರಚಿಸಲು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅನುಮೋದನೆ ಿ ನಿಪಾ ಸೋಂಕು ಪ್ರಕರಣ ಮುಂಜಾಗ್ರತಾ ಕ್ರಮವಾಗಿ ರಾಜ್ಯದಲ್ಲಿ ಹೈ ಅಲರ್ಟ್ ಫೋಷಣೆ ಗಣಿಗಾರಿಕೆ ಉದ್ದೇಶಕ್ತಾಗಿ ಗುತ್ತಿಗೆ ಭೂಮಿಯನ್ನು ಜೆಂದಾಲ್ ಬಳಸುವುದಿಲ್ಲ ಎಂದು ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಖಾತೆ ಸಚಿವ ಕೃಷ್ಣ ಭೈರೇಗೌಡ ಸ್ಪಷ್ಟಪಡಿಸಿದ್ದಾರೆ

ಕಂಪನಿಯು ಭೂಮಿಯನ್ನು ಗಣಿಗಾರಿಕೆ ಉದ್ದೇಶಕ್ತೆ ಬಳಸುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು ರಾಜ್ವ ಸರ್ಕಾರ ಗಣಿ ಕಾರ್ಯಾಚರಣೆಗೆ ಜಿಂದಾಲ್ಗೆ ಭೂಮಿ ನೀಡಿದೆ ಎಂಬ ಮಾಧ್ಯಮಗಳ ವರದಿಯನ್ನು ಅಲ್ಲಗೆಳೆದ ಸಚಿವ ಕೃಷ್ಣಭೈರೇಗೌಡ ಜಿಂದಾಲ್ ಕಂಪನಿ ಭೂಮಿಯ ಮೇಲೆ ಮಾತ್ರ ಒಡೆತನ ಹೊಂದಿದೆಯೇ ಹೊರತು ನೈಸರ್ಗಿಕ ಸಂಪನ್ನೂಲಗಳ ಮೇಲೆ ಅಲ್ಲ ಎಂದು ಹೇಳಿದರು ರಾಜ್ಣ ಸರ್ಕಾರದ ಗ್ರೂಪ್ ಬ ಮತ್ತು ಗ್ರೂಪ್ ಡಿ ದರ್ಜೆಯ ನೌಕರರ ವರ್ಗಾವಣೆಯಲ್ಲಿ ಪಾರದರ್ಶಕತೆ ತರಲು ಕೌನ್ನಿಲಿಂಗ್ ವ್ಯವಸ್ಥೆ ಜಾರಿಗೊಳಿಸಲು ಕರಡು ಕಾನೂನಿಗೆ ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ

ಶ್ರತಿ ಎರಡನೇ ಶನಿವಾರ ಮತ್ತು ನಾಲ್ಗನೇ ಶನಿವಾರ ರಜೆ ನೀಡಲಾಗುವುದು

ಆದರೆ ಯಾವುದೇ ಜಯಂತಿ ಅಥವಾ ಹಬ್ಬಗಳ ರಜೆಯನ್ನು ಕಡಿತ ಮಾಡುವುದಿಲ್ಲ ಎಂದು ಹೇಳಿದರು ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಗುತ್ತಿಗೆ ಆಧಾರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಉಪನ್ವಾಸಕರನ್ನು ಕೋರ್ಟ್ ಆದೇಶದ ಮೇರೆಗೆ ಖಾಯಂಗೊಳಿಸಲಾಗಿತ್ತು ಇವರಿಗೆ ಸೇವಾ ನಿವೃತ್ತಿಯ ನಂತರ ಪಿಂಚಣಿ ನೀಡಲು ಸಚಿವ ಸಂಪುಟ ಸಭೆ ಒಪ್ಪಿಗೆ ನೀಡಿದೆ ಎಂದು ಸಚಿವ ಕೃಷ್ಣ ಭೈರೇಗೌಡ ಹೇಳಿದರು

ಸಿದ್ಗೇತ್ ಒಂದು ವೇಳೆ ಹೆದ್ದಾರಿ ಅಭಿವೃದ್ದಿ ಪ್ರಾಧಿಕಾರ ಹೆದ್ದಾರಿ ಕಾಮಗಾರಿ ಮುಂದುವರಿಸಿದ್ದೇ ಆದಲ್ಲಿ ಪ್ರತಿಭಟನೆ ನಡೆಸಿ ಸಂಸದ ಸ್ಟಾನಕ್ಕೆ ರಾಜೀನಾಮೆ ನೀಡುವುದಾಗಿ ಹೇಳಿದ್ದಾರೆ

ಅಲ್ಲದೇ ರಸ್ತೆಯ ಪಕ್ಕದ ಹಳ್ಳಗಳಲ್ಲಿ ಸೇವಾ ರಸ್ತೆ ಅಂಡರ್ ಬ್ರಿಡ್ಜ್ಗಳನ್ನು ನಿರ್ಮಿಸಬೇಕು ಇದರಿಂದ ಸಂಚಾರಕ್ಕೆ ಸಹಕಾರಿಯಾಗಲಿದೆ ಇಲ್ಲವಾದರೆ ರಸ್ತೆ ದಾಟುವುದಕ್ಕೆ ಸಮಸ್ಥೆಯಾಗಲಿದೆ ಎಂದು ಸಂಸದ ಜಿ

ಬಿಸಿಲಿನ ತಾಪಕ್ಕೆ ತತ್ತರಿಸಿದ ರಾಯಚೂರು ಜಿಲ್ಲೆಯ ಜನರಿಗೆ ನಿನ್ನೆ ಸಂಜೆ ಸುರಿದ ಮಳೆ ಸಂತಸ ತಂದಿದೆ ಕಳೆದ ಎರಡು ತಿಂಗಳಿನಿಂದ ಭಾರಿ ಬಿಸಿಲಿನ ರುಳಕ್ಕೆ ಜನ ಜಾನುವಾರುಗಳು ತತ್ತರಿಸಿ ಹೋಗಿದ್ದು ಮುಂಗಾರು ಶ್ರವೇಶಕ್ಕೆ ಮುನ್ನವೇ ಸುರಿದ ಮಳೆ ತಂಪೆರೆದಿದೆ ವಾಡಿಕೆಯಂತೆ ಮೃಗಶಿರ ಮಳೆ ಇಂದು ಆರಂಭವಾಗುತ್ತದೆ ಆದರೆ ಇದಕ್ಕೆ ಮುನ್ನಾ ದಿನವಾದ ನಿನ್ನೆ ಸಿರವಾರ ಕವಿತಾಳ ಮಾನ್ಜಿ ರಾಯಚೂರು ನಗರ ಸೇರಿದಂತೆ ಜಿಲ್ಲೆಯಾದ್ವಂತ ಗುಡುಗು ಒಡಿಲು ಮಧ್ಯೆ ಒಂದು ತಾಸು ಸುರಿದ ಮಳೆ ಬಿಸಿಲಿನ ತಾಪಕ್ಕೆ ಬಸವಳಿದ ಜನರಿಗೆ ಹರ್ಷ ತಂದಿದೆ ವರುಣನ ಕೃಪೆಯಿಂದ ರೈತರ ಮುಖದಲ್ಲಿ ಮಂದಹಾಸ ಮೂಡಿದ್ದು ಅಧಿಕೃತವಾಗಿ ಮೃಗತಿರ ಇಂದು ಆರಂಭವಾಗಲಿದೆ ರಾಜ್ವ ಸರಕಾರ ವರುಣನ ಕೈಪೆಗಾಗಿ ರಾಯಚೂರು ಜಿಲ್ಲೆಯಾದ್ದಂತ ವಿಶೇಷ ಪೂಜೆ ನೆರವೇರಿಸಿದ ದಿನವೇ ಮಳೆ ಸುರಿದಿರುವುದು ನೋಡಿದರೆ ಪೂಜಾಫಲ ದೊರೆತಂತೆ ಆಗಿದೆ ಎಂದು ನಮ್ಮ ಬಾತ್ಮಿದಾರರ ವರದಿ ತಿಳಿಸಿದೆ ಕೊಪ್ಪಳ ಜಿಲ್ಲೆಯ ಶಕ್ತಿ ದೇವತೆ ಎಂದು ಕರೆಯಲ್ಪಡುವ ಮುನಿರಾಬಾದನ ಹುಲಿಗಿಯ ಶ್ರೀ ಹುಲಿಗೇಮ್ಮ ದೇಮ್ಯಾನದಲ್ಲಿ ರಾಜ್ಯ ಸಮಿತ್ರ ಸರಕಾರದ ಆದೇಶದಂತೆ ವರುಣನ ಕೃಪೆಗಾಗಿ ಪರ್ಜನ್ಯ ಜಪ ಹಾಗೂ ಹೋಮ ಹವನ ದಂತಹ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಿನ್ನೆ ಕೈಗೊಳ್ಳಲಾಯಿತು ರಾಜ್ಯಾದ್ಯಂತ ಮುಂಗಾರು ಮಳೆ ಕೈಕೊಟ್ಟ ಹಿನ್ನೆಲೆ ರಾಜ್ಯ ಮಿಶ್ರ ಸರಕಾರವು ರಾಜ್ಯದ ಎಲ್ಲಾ ಮುಜರಾಯಿ ದೇವಸ್ಥಾನಗಳಲ್ಲಿ ವರುಣನ ಕೃಪೆಗಾಗಿ ವಿಶೇಷ ಪೂಜೆ ಕೈಗೊಳ್ಳುವಂತೆ ಆದೇಶ ಹೊರಡಿಸಿದ ಹಿನ್ನೆಲೆ ಪರ್ಜನ್ನ ಜಪ ನೇರವೆರಿಸಲಾಯಿತು ಎಂದು ವರದಿ ತಿಳಿಸಿದೆ ಪ್ರದೇಶ ಸಮಾಚಾರ ಕೇಳುತ್ತೀದ್ದಿರಿ ನೀತಿ ಆಯೋಗದ ಪುನಾರಚನೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅನುಮೋದನೆ ನೀಡಿದ್ದಾರೆ ಮೋದಿ ಅವರು ಆಯೋಗದ ಅಧ್ಯಕ್ಷತೆವಹಿಸಲಿದ್ದು ರಾಜೀವ್ ಕುಮಾರ ಉಪಾಧ್ಯಕ್ಷತೆ ವಹಿಸುವರು

ಸಾರಸ್ವತ್ ರಮೇಶ ಚಂದ್ ಹಾಗೂ ಡಾಕ್ಟರ್ ವಿ

ರಕ್ಷಣಾ ಖಾತೆ ಸಚಿವ ರಾಜನಾಥ್ ಸಿಂಗ್ ಹಣಕಾಸು ಖಾತೆ ಸಚಿವೆ ನಿರ್ಮಲಾ ಸೀತಾರಾಮನ್ ಕೃಷಿ ಖಾತೆ ಸಚಿವ ನರೇಂದ್ರ ಸಿಂಗ್ ತೋಮರ್ ಪದನಿಮಿತ್ತ ಸದಸ್ಕರಾಗಿದ್ದಾರೆ

ಸಾರಿಗೆ ಹಾಗೂ ಹೆದ್ಗಾರಿ ಖಾತೆ ಸಚಿವ ನಿತಿನ್ ಗಡ್ಡರಿ ಸಾಮಾಜಿಕ ನ್ನಾಯ ಮತ್ತು ಸಬಲೀಕರಣ ಖಾತೆ ಸಚಿವ ತಾವರ್ಚಂದ್ ಗೆಹ್ಲೋಟ್ ರೈಲ್ವೆ ಖಾತೆ ಸಚಿವ ಪಿಯೂಷ್ ಗೋಯಲ್ ಅಂಕಿ ಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಖಾತೆ ಸಚಿವ ರಾವ್ ಇಂದ್ರಜಿತ್ ಸಿಂಗ್ ನೀತಿ ಆಯೋಗದ ವಿಶೇಷ ಆಹ್ವಾನಿತರಾಗಿದ್ದಾರೆ

ಕೇರಳದಲ್ಲಿ ಕಾಣಿಸಿಕೊಂಡಿರುವ ನಿಪಾ ಸೋಂಕು ಪ್ರಕರಣಗಳ ಬಗ್ಗೆ ಕೇಂದ್ರ ಆರೋಗ್ಯ ಖಾತೆ ಸಚಿವ ಡಾಕ್ಷರ್ ಹರ್ಷವರ್ಧನ್ ಸಾರ್ವಜನಿಕರ ಆರೋಗ್ಯ ಕುರಿತು ಪರಿಶೀಲನೆ ನಡೆಸಿದ್ದು ಪರಿಸ್ತಿತಿ ಹತೋಟಗೆ ಬಂದಿದೆ ಜನರು ಆತಂಕ ಪಡುವ ಅಗತ್ನವಿಲ್ಲ ಎಂದು ಹೇಳಿದ್ದಾರೆ ನೆರೆ ರಾಜ್ಯ ಕೇರಳದಲ್ಲಿ ಏಕಾಏಕಿ ನಿಪಾ ವೈರಸ್ ಹರಡಿರುವ ಹಿನ್ನೆಲೆ

ಸೋಂಕು ಪರಡದಂತೆ ಎಚ್ಚರಿಕೆ ವಹಿಸಲಾಗುತ್ತಿದೆ

ಈ ಕುರಿತು ಮಾತನಾಡಿದ ರಾಜ್ಯದ ಆರೋಗ್ಯ ಇಲಾಖೆಯ ಸಹಾಯಕ ನಿರ್ದೇಶಕ ಡಾಕ್ಟರ್ ಬಿ

ಪ್ರಕಾಶ ಕುಮಾರ ಕೇರಳ ರಾಜ್ಜದ ಗಡಿ ಜಿಲ್ಲೆಗಳ ಎಲ್ಲ ಸರ್ಕಾರಿ ಆಸ್ಪತ್ರೆಗಳ ಮುಖ್ಚಸ್ಟರಿಗೆ ಹೈ ಅಲರ್ಟ್ ಘೋಷಿಸಲು ನಿರ್ದೇಶಿಸಲಾಗಿದ್ದು ಪ್ರತಿದಿನ ತಪ್ಪದೇ ವರದಿ ಸಲ್ಲಿಸಲು ಸೂಚಿಸಲಾಗಿದೆ ಎಂದು ಹೇಳಿದರು ಹಾಸನ ಚಾಮರಾಜನಗರ ಮೈಸೂರು ಜಿಲ್ಲೆಗಳ ಆರೋಗ್ಯ ಇಲಾಖೆಯ ಮುಖ್ಯಸ್ಥರಿಗೆ ಕ್ರಮ ಕೈಗೊಳ್ಳುವಂತೆ ಸೂಚಿಸಲಾಗಿದೆ ಜೊತೆಗೆ ಯಾರಿಗಾದರೂ ನಿಪಾ ವೈರಾಣು ರೋಗದ ಲಕ್ಷಣಗಳು ಕಂಡು ಬಂದಲ್ಲಿ ಮುಂಜಾಗೃತಾ ಕ್ರಮವಾಗಿ ರಾಜ್ಯ ಆರೋಗ್ಯ ಇಲಾಖೆಯ ಶ್ರಧಾನ ಕಚೇರಿಗೆ ವರದಿ ಸಲ್ಲಿಸುವಂತೆ ತಿಳಿಸಲಾಗಿದೆ ಎಂದು ಹೇಳದ್ದಾರೆ

ಪಾಟೀಲ್ ಟ್ವಿಟ್ ಮಾಡಿದ್ದಾರೆ

ಸತೀಶ್ವಂದ್ರ ಮಂಗಳೂರಿನಲ್ಲಿ ನಿನ್ನೆ ತಿಳಿಸಿದ್ದಾರೆ

ಕಳೆದ ಮಳೆಗಾಲದಲ್ಲಿ ಮೂರು ತಿಂಗಳು ಭಾರೀ ಮಳೆ ಹಾಗೂ ಪ್ರಕೃತಿ ವಿಕೋಪದಿಂದ ಭಕ್ತರ ಸಂಖ್ಯೆ ಕಡಿಮೆಯಾದ ಕಾರಣ ಆದಾಯದಲ್ಲಿ ಕುಸಿತ ಕಂಡಿದೆ ಎಂದು ದೇಮ್ಥಾನದ ವ್ಯಮ್ಥಾಪನಾ ಸಮಿತಿ ಅಧ್ಯಕ್ಷ ನಿತ್ಯಾನಂದ ಮುಂಡೋಡಿ ತಿಳಿಸಿದ್ದಾರೆ

ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಿ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಗುತ್ತಿಗೆ ಆಧಾರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಉಪನ್ಯಾಸಕರಿಗೆ ಸೇವಾ ನಿವೃತ್ತಿಯ ನಂತರ ಪಿಂಚಣಿ ನೀಡಲು ಸಚಿವ ಸಂಪುಟ ಸಭೆ ಒಪ್ಪಿಗೆ ಿ ರಾಜ್ಯ ಸರ್ಕಾರಿ ರಜೆಗಳ ಪರಿಷ್ಠರಣೆ ಪ್ರತಿ ಎರಡನೇ ಮತ್ತು ನಾಲ್ಲನೇ ಶನಿವಾರ ರಜೆ ನೀಡಲು ಸಚಿವ ಸಂಪುಟ ಸಭೆ ಅನುಮೋದನೆ ಿ ನೀತಿ ಆಯೋಗ ಪುನಾರಚಿಸಲು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅನುಮೋದನೆ ನಿಪಾ ಸೋಂಕು ಪ್ರಕರಣ ಮುಂಜಾಗ್ರತಾ ಕ್ರಮವಾಗಿ ರಾಜ್ಯದಲ್ಲಿ ಹೈ ಅಲರ್ಟ್ ಫೋಪಣೆ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು